ಹಲವಾರು ರಾಜಕೀಯ ಪಕ್ಷಗಳ ಮುಖಂಡರ ತಾರಾ ಪ್ರಚಾರ ಬರದಿಂದ ಸಾಗಿದೆ

ಬಿಜೆಪಿ ಹಿರಿಯ ಧುರೀಣ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳೆದ ಐದು ವರ್ಷಗಳಲ್ಲಿ ಪಶ್ಲಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ರೈತರ ಹಿತವನ್ನು ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು ಎನ್ಡಿಎ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಕೇಂದ್ರ ಸರ್ಕಾರ ಆಯುಸ್ಹಾನ್ ಭಾರತ್ ಯೋಜನೆಯನ್ನು ಅನುಷ್ಠಾನಗೊಳಿಸುವಳ್ಲಿ ರಾಜ್ಜ ನಿರಾಸಕ್ತಿವಹಿಸಿದೆ ಎಂದು ಆರೋಪಿಸಿದರು ಪ್ರಧಾನಮಂತ್ರಿಯವರು ಸಿಲಗುರಿಯಲ್ಲಿಯೂ ಪ್ರಚಾರ ಮಾಡಿ ಕಳೆದ ಐದು ವರ್ಷಗಳಲ್ಲಿ ಎನ್ಡಿಎ ಸರ್ಕಾರ ಅಭಿವೃದ್ದಿಗೆ ಒತ್ತು ನೀಡುವುದರ ಮೂಲಕ ವೇಗವನ್ನು ವೃದ್ಧಿಸಿದೆ ಎಂದರು

ಆಂಧಪ್ರದೇಶದಲ್ಲಿ ಬಿಎಸ್ಪಿ ನಾಯಕಿ ಮಾಯಾವತಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜನರ ಆತೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಎಂದರು ಮುಖ್ಯಮಂತ್ರಿ ಯೋಗಿ ಆದಿತ್ವನಾಥ್ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ತರಾಟೆಗೆ ತೆಗೆದುಕೊಂಡರು ಇದೊಂದು ಹೇಳಿಕೆಯಾಗಲಿದೆ ಎಂದು ಟೀಕಿಸಿದರು ಸಮಾಜವಾದ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಬಡಯನ್ ಕ್ಷೇತ್ರದಿಂದ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಸಮಾಜವಾದ ಪಕ್ಷದ ಇನ್ನೋರ್ವ ಮುಖಂಡ ಭಗವತ್ ಸರನ ಕಾಂಗ್ರೆಸ್ ನಾಯಕ ಪ್ರವೀಣ್ ಅರೆನ್ ಬರೇಲಿಯಿಂದ ನಾಮಪತ್ರ ಸಲ್ಲಿಸಿದರು ಗುಜರಾತ್ನಿಂದ ಕಾಂಗ್ರೆಸ್ ಹಿರಿಯ ಮುಖಂಡ ಪ್ರತಿಪಕ್ಷದ ನಾಯಕ ಪರೇಶ್ ದನಾನಿ ಸೇರಿದಂತೆ ಹಲವಾರು ಮುಖಂಡರು ಇಂದು ತಮ್ನ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಮೀಸಲು ಕ್ಷೇತ್ರವಾದ ಬರಡೋಲಿ ಕ್ಷೇತ್ರದಿಂದ ಬಿಜೆಪಿಯ ಪ್ರಭುಬಾಯ್ ವಾಸವ ಅವರು ನಾಮಪತ್ರ ಸಲ್ಲಿಸಿದ್ದು ನಾಳೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಲೋಕಸಭಾ ಚುನಾವಣೆಯ ಜೊತೆಗೆ ಸ್ನಳೀಯ ವಿಧಾನಸಭಾ ಕ್ಷೇತ್ರಗಳ ನಾಲ್ಕೂ ಕ್ಷೇತ್ರಗಳಿಗೂ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನ

ಉತ್ತರ ಪ್ರದೇಶದ ಮಿರತ್ನಿಂದ ಇಂದು ಬಿಜೆಪಿ ನಾಯಕಿ ಜಯಪ್ರದಾ ನಾಮಪತ್ರ ಸಲ್ಲಿಸಿದರು

ಅರುಣಾಚಲ ಪ್ರದೇಶದ ಪಾಸಿಘಾಟ್ನಲ್ಲಿಂದು ಚುನಾವಣಾ ರ್ನಾಲಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಸಂಪರ್ಕ ಸಂಪನ್ಣೂಲ ಮತ್ತು ಗೌರವ ರಾಜ್ಯದ ದೂರದರ್ಶಿಯಾಗಿದೆ

ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಸುಳ್ದಿನ ಕಂತೆ ಎನ್ನಬೇಕು ಪ್ರಣಾಳಿಕೆ ಅಲ್ಲ ಎಂದರು

ಬಹುತೇಕ ಎಲ್ಲಾ ಪಕ್ಷಗಳು ತೆರವಾಗಿರುವ ನಾಲ್ಲು ವಿಧಾನಸಭಾ ಕ್ಷೇತ್ರಗಳಗೂ ಚುನಾವಣೆ ನಡೆಸಲು ಒತ್ತಾಯಿಸಿದವು ಅಲ್ಲದೇ ಪಣ ಹಂಚುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಲುವಂತೆ ಆಯೋಗಕ್ಕೆ ಮನವಿ ಮಾಡಲಾಯಿತು ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಮೊಲೀಸ್ ವರಿಷ್ಠರೊಂಗಿದೆ ಸಭೆ ನಡೆಸಲಿದ್ದು ನಾಳೆ ರಾಜ್ಯ ಮುಖ್ಖಕಾರ್ಲದರ್ಶಿ ಮತ್ತು ಪೊಲೀಸ್ ಮಹಾನಿರೀಕ್ಷಕರೊಂದಿಗೂ ಸಭೆ ನಡೆಸಲಿದೆ ಜಮ್ನು ಕಾಶ್ನೀರದ ಅನಂತನಾಗ್ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಮತ್ತು ಪಿಡಿಪಿ ಅಧ್ಯಕ್ಷೆ ಮೆಹಬೂಬ ಮುಖ್ಯ ಅವರಿಂದು ತಮ್ನ ಉಮೇದುವಾರಿಕೆ ಸಲ್ಲಿಸಿದರು

ಬಿಜೆಪಿಯ ತೀವ್ರ ಹೋರಾಟದಿಂದ ಹೊಸ ರಾಜ್ಯವಾಗಿ ಉತ್ತರಾಖಂಡದ ರಚನೆಯಾಯಿತು ಎಂದು ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿಶ್ ಷಾ ತಿಳಿಸಿದ್ದಾರೆ ಉತ್ತರಾಖಂಡದ ಉತ್ತರಕಾಶಿಯಲ್ಲಿ ಚುನಾವಣಾ ರ್ನಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೇನಾ ಪಡೆಗಳಿಗಾಗಿ ಓರ್ಓಪಿ ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆಯನ್ನು ಪಕ್ಷ ನೀಡಿದೆ ಎಂದ ಅವರು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಚಾರ್ಧಾಮ್ ಪವಿತ್ರ ಕ್ಷೇತ್ರದ ರಸ್ತೆಗಳನ್ನು ಸರ್ವ ಋತು ಆಧುನಿಕ ರಸ್ತೆಗಳಾಗಿ ಪರಿವರ್ತಿಸಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಪ್ರಣಾಳಿಕೆ ಬಗೆಗೆ ಪ್ರಸ್ತಾಪಿಸಿದ ಅಮಿತ್ ಶಾ ದೇಶದ ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದರು ರಾಷ್ಟೀಯ ಭದ್ರತೆಯ ವಿಷಯದಲ್ಲಿ ಕಾಂಗ್ರೆಸ್ ಮಂದ ಧೋರಣೆ ಅನುಸರಿಸಿದರೆ ಬಿಜೆಪಿ ಹುತಾತ್ನ ಯೋಧರ ಮುಯ್ಲಿ ತೀರಿಸಿಕೊಂಡಿದೆ ಎಂದರು

ಸಾಮರ್ಥ್ವ ಭಾರತೀಯ ರಕ್ಷಣಾ ಪಡೆಗಳಿಗೆ ದೊರೆಯಲಿದೆ ಅಮೆರಿಕ ಸರ್ಕಾರದ ಸಂಸತ್ನಲ್ಲಿ ಈ ಕುರಿತಂತೆ ಒಪ್ಪಂದಕ್ಕೆ ಅನುಮೋದನೆ ಪಡೆಯಿತು ಭಾರತ ಅಮೆರಿಕ ನಡುವಿನ ಕಾರ್ಯತಂತ್ರ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ವಿದೇಶಾಂಗ ನೀತಿಗೆ ಈ ಒಪ್ಪಂದ ಮತ್ತಷ್ಟು ಬೆಂಬಲ ನೀಡಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ

ಇದು ಅತ್ಲಧಿಕ ಪ್ರಮಾಣದಲ್ಲಿ ರಘ್ತು ಮಾಡಲಾಗಿದೆ ಎಂದು ವಾಣಿಜ್ಞ ಸಚಿವ ಸುರೇಶ್ ಪ್ರಭು ಪಿಟಿಐ ಸುದ್ದಿ ಸಂಸ್ಟೆಗೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ

ಜಮ್ಮು ಕಾಶ್ಮೀರದ ನಿರ್ಮಾಣ ನಿಗಮದ ಎಲ್ಲ ಪ್ರಮುಖ ಯೋಜನೆಗಳ ತನಿಖೆ ನಡೆಸಲು ಜಮ್ಮು ಕಾಶ್ಮೀರ ಸರ್ಕಾರ ನಿರ್ಧರಿಸಿದೆ ಎಂದು ಸರ್ಕಾರದ ಅಧಿಕೃತ ಪ್ರಕಟಣೆ ತಿಳಿಸಿದೆ ಜಮ್ಮು ಕಾಶ್ಮೀರದ ಪ್ರಮುಖ ನಿರ್ಮಾಣ ನಿಗಮದ ಯೋಜನೆಗೆ ಕುರಿತಂತೆ ಜಮ್ಮು ಕಾಶ್ಮೀರದ ಅಪರಾಧ ವಿಭಾಗದಿಂದ ತನಿಖೆ ನಡೆಸಲಾಗುವುದು ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ನಿರ್ಮಾಣ ಹಂತದಲ್ಲಿ ಪಾರದರ್ಶಕತೆ ಬದ್ದತೆ ಉಲ್ಲಂಘನೆಯಾಗಿದ್ದು ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿದೆ ಎಂದು ವರದಿಯಾಗಿದೆ

ವೆಂಕಯ್ಲನಾಯ್ಡು ಹೇಳಿದ್ದಾರೆ

ವಿದ್ಯುತ್ ಬಸ್ ನಿರ್ಮಾಣದಿಂದ ಇಂಗಾಲಾಮ್ಲ ಕಡಿಮೆ ಮಾಡುವುದರ ಜೊತೆಗೆ ಶುದ್ದ ಸುಖ್ಹರ ಹಾಗೂ ಹಸಿರು ವಲಯದ ಸಂಚಾರಕ್ಕೆ ಆದ್ಜತೆ ನೀಡುವುದರ ಜೊತೆಗೆ ಶುದ್ದ ಗಾಳಿಯನ್ನು ಉತ್ಪಾದಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ಮಾಡಿದರು

ಶ್ರೀನಗರದ ಕಾಂಗ್ರೆಸ್ ಶಾಸಕರೊಬ್ಬರ ಮನೆಯಿಂದ ಶಸ್ತವನ್ನು ಅಪಹರಿಸಿದ ಆಪಾದನೆಯ ಈ ಬಂಧಿತ ಉಗ್ರನ ಮೇಲಿದೆ ಇದೇ ಜನವರಿಯಿಂದ ಉಗ್ರರೊಂದಿಗೆ ಗುರುತಿಸಿಕೊಂಡಿರುವ ದಾನಿಶ್ ಈ ಹಿಂದೆ ದಕ್ಷಿಣ ಕಾಶ್ತೀರದಲ್ಲಿನ ಪುಲ್ವಾಮ ಜೆಲ್ಲೆಯಲ್ಲಿನ ಎನ್ಕೌಂಟರ್ನಲ್ಲಿ ಸಣ್ಣಮಟ್ಟದ ಗಾಯಗಳಿಂದ ಪರಾರಿಯಾಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ

ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಎರಡನೇ ಹಂತ ಪ್ರವೇಶಿಸಿದ್ದಾರೆ ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕ ವಿಜೇತೆ ಒ